ಈ ಎಲ್ಲಾ ಕ್ಷೇತ್ರಗಳಿಗೆ ಚುನಾವಣಾ ಆಯೋಗ ಹೆಚ್ಚುವರಿ ವೆಚ್ಚ ವೀಕ್ಷಕರನ್ನು ನಿಯೋಜಿಸಿದೆ

ಪಣಜಿಯಲ್ಲಿಂದು ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಎಲ್ಲರನ್ನೂ ಒಳಗೊಳ್ಳುವ ನೀತಿಗಳು ಹಾಗೂ ದೂರದೃಷ್ಷಿಯಿಂದಾಗಿ ಅಲ್ಲಸಂಖ್ಯಾತ ಸಮುದಾಯ ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುತ್ತಿದೆ ಎಂದು ಅವರು ಹೇಳಿದರು

ಮಾಲ್ದೀವ್ಲ್ ಜನರ ಕಲ್ಟಾಣಕ್ಕಾಗಿ ಸರ್ಕಾರ ಜಾರಿಗೆ ತಂದ ನೀತಿಗಳು ಮತ್ತು ಅವುಗಳ ಜಾರಿಗೆ ಪಕ್ಷದ ನಾಯಕರು ಬದ್ದತೆ ತೋರಿದ ಹಿನ್ನೆಲೆಯಲ್ಲಿ ಅಲ್ಲಿನ ಜನತೆ ಎಂಡಿಪಿಗೆ ಜಯ ತಂದುಕೊಟ್ಟದ್ದಾರೆ ಎಂದು ಅವರು ಹೇಳಿದರು ನೆರೆ ರಾಷ್ಷದ ಹಿತ ಮೊದಲು ಎಂಬ ನೀತಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಲ್ವೀವ್ಸ್ ಜೊತೆಗೆ ಕೆಲಸ ಮಾಡಲು ಭಾರತ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ಪುನರುಚ್ಲರಿಸಿದರು ಪ್ರಧಾನಮಂತ್ರಿ ಅವರು ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಮೊಹಮ್ನದ್ ನತೀದ್ ಅವರನ್ನು ಸಂಪರ್ಕಿಸಿ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸು ಗಳಿಸಿರುವುದಕ್ಕೆ ಅಭಿನಂದಿಸಿದರು ಬಿಜೆಪಿಯ ಬಹು ವಿಧದ ಹಾಗೂ ಬಹು ಆಯಾಮದ ಚುನಾವಣಾ ಪ್ರಣಾಳಿಕೆ ಸಮಾಜದ ಎಲ್ಲಾ ವರ್ಗಗಳ ಅಗತ್ವಗಳಿಗೆ ಸ್ವಂದಿಸಿದೆ ಎಂದು ಹಿರಿಯ ಬಿಜೆಪಿ ಮುಖಂಡ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಅವುಗಳನ್ನು ಕಾಲಮಿತಿಯಲ್ಲಿ ಈಡೇರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ಉತ್ತಮ ಆಡಳಿತ ಸುಲಭ ಆಡಳಿತ ಪಾರದರ್ಶಕ ಆಡಳಿತ ಹಾಗೂ ಜವಾಬ್ದಾರಿಯುತ ಆಡಳಿತ ನೀಡಿರುವುದರಿಂದ ಜನರ ಆಶೋತ್ತರಗಳನ್ನು ಈಡೇರಿಸಲು ಸಹಕಾರಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ

ನವದೆಪಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ನ ಹಿರಿಯ ನಾಯಕ ಅಹಮದ್ ಪಟೇಲ್ ನೋಟು ಅಮಾನ್ಯೀಕರಣ ಜಿಎಸ್ಟಿ ಹಾಗೂ ಕಪ್ಪು ಪಣದ ಬಗ್ಗೆ ಹಿರಿಯ ಬಿಜೆಪಿ ನಾಯಕರು ಮೌನ ವಹಿಸಿದ್ದಾರೆ ಎಂದು ಹೇಳಿದರು ಉದ್ಯೋಗ ಸೃಷ್ಟಿ ರೈತರ ಉದ್ಧಾರ ಯುವಕರು ಮತ್ತು ವರ್ತಕರ ಹಿತರಕ್ಷಣೆ ಮಾಡುವ ಬಿಜೆಪಿಯ ಭರವಸೆಗಳು ಏನಾಗಿವೆ ಎಂದು ಅವರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ

ವಿವಿಧ ವಲಯಗಳಲ್ಲಿ ಬಿಜೆಪಿ ನೀಡಿದ್ದ ಪಲವಾರು ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಪ್ರತಿಯೊಂದು ಚುನಾವಣೆ ಎದುರಾದಾಗಲೂ ಬಿಜೆಪಿ ರಾಮಮಂದಿರ ನಿರ್ಮಾಣ ವಿಚಾರವನ್ನು ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೆವಾಲಾ ಹೇಳಿದ್ದಾರೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ರಾಮಮಂದಿರ ನಿರ್ಮಾಣ ವಿಚಾರವನ್ನು ಪ್ರಸ್ತಾಪಿಸುವ ಮೂಲಕ ಕೋಮು ದೃವೀಕರಣಕ್ಕೆ ಒತ್ತು ನೀಡಿದೆ ಎಂದು ಸಿಪಿಐಎಂ ಆರೋಪಿಸಿದೆ

ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ಒದಗಿಸುತ್ತಿದ್ದ ಸಂಬಂಧ ಪ್ರತ್ತೇಕತಾ ವಾದಿ ನಾಯಕ ಮಿರ್ವಾಯಿಜ್ ಉಮರ್ ಫಾರೂಖ್ ಇಂದು ದೆಹಲಿಯಲ್ಲಿ ರಾಷ್ವೀಯ ತನಿಖಾ ಸಂಸ್ಥೆ ಎನ್ಐಎ ಎದುರು ವಿಚಾರಣೆಗೆ ಹಾಜರಾದರು ತಮ್ನ ರಕ್ಷಣೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದರಿಂದ ಮಿರ್ವಾಯಿಜ್ ಅವರಿಗೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಭದ್ರತೆ ಒದಗಿಸಲಾಗಿತ್ತು ಪುರ್ರಿಯತ್ ಕಾನ್ವೆರೆನ್ಸ್ ನಾಯಕರಾದ ಅಬ್ದುಲ್ ಫನಿ ಭಟ್ ಬಿಲಾಲ್ ಲೋನ್ ಹಾಗೂ ಮೌಲಾನಾ ಅಬ್ಲಾಸ್ ಅನ್ನಾರಿ ಅವರೂ ಸಹ ಮಿರ್ವಾಯಿಜ್ ಅವರೊಂದಿಗೆ ಇದ್ದರು

ಸುಪ್ರೀಂ ಕೋರ್ಟ್ ಆದೇಶವನ್ನು ತಕ್ಷಣದಿಂದಲೇ ಜಾರಿಗೆ ತರುವುದಾಗಿ ಕೇಂದ್ರ ಚುನಾವಣಾ ಆಯೋಗ ಇದೇ ಸಂದರ್ಭದಲ್ಲಿ ನ್ಯಾಯಪೀಠಕ್ಕೆ ತಿಳಿಸಿತು ಬಹುಕೋಟ ಶಾರದಾ ಚಿಟ್ಫಂಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐನ ಕೋರಿಕೆಯಂತೆ ಬಂಧಿಸುವ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ಕೋಲ್ಕತಾದ ಮಾಜಿ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅವರಿಗೆ ಸುಪ್ರೀಂ ಕೋರ್ಟ್ ಇಂದು ಸೂಚಿಸಿದೆ ರಾಜೀವ್ಕುಮಾರ್ ವಿರುದ್ದ ಯಾವುದೇ ದೌರ್ಜನ್ನದ ಕ್ರಮ ಕೈಗೊಳ್ಳಬಾರದು ಎಂಬ ತನ್ನ ಮೊದಲಿನ ಆದೇಶವನ್ನು ಹಿಂಪಡೆಯಬೇಕೆಂದು ಸುಪ್ರೀಂ ಕೋರ್ಟ್ಗೆ ಸಿಬಿಐ ಮನವಿ ಮಾಡಿದೆ

ಬಿಂದ್ರಾ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಕ್ರಿಕೆಟ್ ಪಂದ್ಯಾದಲ್ಲಿ ಕಿಂಗ್ಲೆ ಇಲೆವನ್ ಪಂಜಾಬ್ ಹಾಗೂ ಸನ್ರೈಸರ್ಲ್ ಹೈದ್ರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ